ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾಧ್ಯಮಗಳ ಪ್ರಶ್ನೆಗಳಗೆ ಉತ್ತರಿಸಿ ಪಾಕಿಸ್ತಾನ ರಾಜಕೀಯ ಬದ್ದತೆಗೆ ಅನುಗುಣವಾಗಿ ಪಣಕಾಸು ಕಾರ್ಯಪಡೆಯ ಕ್ರಿಯಾಯೋಜನೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ಭಯೋತ್ವಾದನೆ ಮತ್ತು ಭಯೋತ್ವಾದಕ ಸಂಘಟನೆಗಳಿಗೆ ಹಣಕಾಸು ಒದಗಿಸುತ್ತಿರುವ ಕುರಿತು ಪಾಕಿಸ್ತಾನದ ಮೇಲೆ ಜಾಗತಿಕ ಸಮುದಾಯ ಹೊಂದಿರುವ ಎಲ್ಲ ಕಳವಳಗಳನ್ನು ನಿವಾರಿಸಲು ಪಾಕ್ ಸರ್ಕಾರ ವಿಶ್ವಾಸಾರ್ಹ ಕ್ರಮಗಳನ್ನು ಜರುಗಿಸಬೇಕು ಎಂದು ಅವರು ತಿಳಿಸಿದರು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಡು ಅವರನ್ನು ಭೇಟಿಯಾಗಿದ್ದರು ಆರೋಗ್ಯ ಸಚಿವಾಲಯ ದೇತದ ಜನತೆಗಾಗಿ ಕೈಗೊಂಡಿರುವ ಹಲವಾರು ಉಪಕ್ರಮಗಳ ಕುರಿತು ಸಚಿವರು ಉಪರಾಷ್ಟಪತಿಗೆ ವಿವರ ನೀಡಿದರು ಕೇಂದ್ರ ಸರ್ಕಾರ ಆಂಧಪ್ರದೇಶದ ಮಂಗಳಗಿರಿ ಮತ್ತು ತೆಲಂಗಾಣದ ಬಿಬಿ ನಗರಕ್ಕೆ ಮಂಜೂರು ಮಾಡಿರುವ ಅಖಿಲ ಭಾರತ ವ್ಯೆದ್ಧಕೀಯ ವಿಜ್ವಾನಗಳ ಮಹಾಸಂಸ್ಥೆ ಎಐಐಎಂಎಸ್ನ ಇತ್ತೀಚಿನ ಬೆಳವಣಿಗೆಗಳ ಕುರಿತು ವಿಚಾರಿಸಿದ ಉಪರಾಷ್ಟಪತಿ ಆದಪ್ಪು ಶೀಘವೇ ಈ ಎರಡು ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತೆ ಮನವಿ ಮಾಡಿದರು

ಕೇಂದ್ರ ಕೃಷಿ ಸಚಿವಾಲಯ ಹಲವಾರು ಬೆಳೆ ಅಭಿವೃದ್ದಿ ಯೋಜನೆ ಮತ್ತು ಕಾರ್ಯತ್ರಮಗಳನ್ನು ರಾಜ್ಯಗಳ ಮೂಲಕ ಅನುಷ್ಣಾನಗೊಳಿಸುತ್ತಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಈ ಯೋಜನೆಯ ಪ್ರಯೋಜನವನ್ನು ಎಲ್ಲ ವರ್ಗದ ರೈತರಿಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯಸಭೆಯಲ್ಲಿ ನಿನ್ನೆ ಕೃಷಿ ಮತ್ತು ರ್ನೆತರ ಕಲ್ಲಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ

ಕೃಷಿ ಚಟುವಟಿಕೆಗಳನ್ನು ಆಧುನೀಕರಿಸಲು ಡಿಜೆಟಲ್ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಬೇಕು ಎಂದು ಅಂತರ್ ಸಚಿವಾಲಯ ಸಮಿತಿ ನೀಡಿರುವ ಶಿಫಾರಸ್ಸಿನ ಅನ್ನಯ ಕೇಂದ್ರ ಸರ್ಕಾರ ರೈತರಿಗೆ ತಂತ್ರಜ್ಞಾನ ಆಧರಿತ ಕೃಷಿ ಪದ್ದತಿ ಅಳವಡಿಸಿಕೊಳ್ಳಲು ನೆರವಾಗುತ್ತಿದೆ

ಈ ಅವ್ಲವಹಾರಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಂಜಯ್ ಭಂಡಾರಿ ನಿವಾಸ ಮತ್ತು ಕಚೇರಿ ಮೇಲೆ ದಾಳಿ ಕಾರ್ಯಾಚರಣೆ ನಡೆಸಿದೆ

ವಿಶ್ವದಾದ್ಯಂತ ಹೆಚ್ಲನ ಪ್ರಮಾಣದಲ್ಲಿ ಜನರು ಯೋಗವನ್ನು ತಮ್ನ ಜೀವನಶ್ನೆಲಿಯಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಭಾರತ ಕಾರಣವಾಗಿರುವುದು ಹೆಮ್ನೆಯ ವಿಷಯವಾಗಿದೆ ಎಂದು ಪ್ರಧಾನಮಂತ್ರಿಯವರು ಮಾಡಿದ ಸರಣಿ ಟ್ವೀಟ್ನಲ್ಲಿ ಹೇಳಿದ್ದಾರೆ ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನ ಪರಿಸ್ತಿತಿ ಸ್ಪಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಸದ್ಲದ ಪರಿಸ್ತಿತಿಗೆ ಇರಾನ್ ವಾಯುನೆಲೆ ಬಳಸದಿರಲು ಭಾರತೀಯ ವಿಮಾನಯಾನ ಸಂಸ್ಟೆಗಳು ನಿರ್ಧರಿಸಿವೆ

ಇರಾನ್ ವಾಯುನೆಲೆಗೆ ಪರ್ಯಾಯವಾಗಿ ಸೂಕ್ತವಾದ ಬೇರೊಂದು ವಾಯುನೆಲೆ ಬಳಸಲು ವಿಮಾನಯಾನ ಸಂಸ್ಟೆಗಳು ಒಪ್ಪಿಗೆ ಸೂಚಿಸಿವೆ ಎಂದು ಅದು ತಿಳಿಸಿದೆ ಭಾರತದ ವಿಮಾನಯಾನ ಕ್ಷೇತ್ರ ಅತ್ಲಧಿಕ ಪ್ರಗತಿ ಕಾಣುತ್ತಿದೆ

ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ಕೇಂದ್ರೀಯ ಕಮಾಂಡ್ ಸೆಂಟರ್ನಲ್ಲಿ ವ್ವೆಮಾನಿಕ ಸಂಚಾರ ನಿರ್ವಹಣೆ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ಜಾಗತಿಕ ವೈಮಾನಿಕ ಸಂಚಾರ ವ್ಯವಸ್ಥೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಬಾನಂಗಳದಲ್ಲಿ ವಿಮಾನಗಳ ಸಮರ್ಪಕ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿದೆ ಎಂದರು

ಹಣಕಾಸು ಕಾರ್ಯದರ್ಶಿ ಮತ್ತು ಆರ್ಥಿಕ ವ್ಲವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಕಂದಾಯ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ ವೆಚ್ಚ ಕಾರ್ಯದರ್ಶಿ ಗಿರೀಶ್ ಚಂದ್ರ ಮರ್ಮು ಹಣಕಾಸು ಸೇವೆಗಳ ಕಾರ್ಯದರ್ಶಿ ರಾಜೀವ್ ಕುಮಾರ್ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣೆ ಇಲಾಖೆ ಕಾರ್ಯದರ್ಶಿ ಅತನು ಚಕ್ರವರ್ತಿ ಸೇರಿದಂತೆ ಸಚಿವಾಲಯ ಅನೇಕ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ಜಪಾನ್ನಲ್ಲಿ ನಡೆಯುತ್ತಿರುವ ವನಿತೆಯರ ಎಫ್ಐಎಚ್ ಸರಣಿಯ ಹಾಕಿ ಅಂತಿಮ ಪಂದ್ಲದಲ್ಲಿ ನಾಳೆ ಭಾರತ ಮತ್ತು ಜಪಾನ್ ಮುಖಾಮುಖಿಯಾಗಲಿವೆ

ಟಾಸ್ ಗೆದ್ದ ಭಾರತ ಬ್ಲಾಟಿಂಗ್ ಆಯ್ಲಕೊಂಡಿತ್ತು

ಮ್ಯಾಂಚಸ್ಟರ್ನಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಕದಲ್ಲಿ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ದುಕೊಂಡಿದೆ

ಲಾರ್ಡ್ಸ್ನಲ್ಲಿ ನಾಳೆ ಸಮಾಧಾನಕರ ಗೆಲುವಿಗಾಗಿ ದಕ್ಷಿಣ ಆಫ್ರಿಕಾ ಮತ್ತು ಪಾಕಿಸ್ತಾನ ಸೆಣಸಲಿವೆ